ತಮ್ಮ ಮೇಲಿನ ಲ್ವೆಂಗಿಕ ಕಿರುಕುಳ ಆರೋಪ ಪ್ರಕರಣ ರದ್ದು ಮಾಡುವಂತೆ ಕೋರಿ ತೆಹೆಲ್ನಾ ನಿಯತ ಕಾಲಿಕದ ಸ್ನಾಪಕ ಸಂಪಾದಕ ತರುಣ್ ತೇಜ್ ಪಾಲ್ ಸಲ್ತಿಸಿದ್ದ ಮನವಿ ವಜಾ ಮಾಡಿದ ಸುಪ್ರೀಂಕೋರ್ಟ್

ದೇಶದ ಹಲವೆಡೆ ಭಾರೀ ಮಳೆ ಜನಜೀವನ ಅಸ್ತವ್ಯಸ್ತ

ಸ್ವಿಟ್ಜರ್ ಲ್ಯಾಂಡ್ ನ ಬಾಸೆಲ್ ನಲ್ಲಿ ನಡೆದಿರುವ ಬಿಡಬ್ಲು ಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ ಡಿಪ್ ನಲ್ಲಿಂದು ಕಣಕ್ಕಿ ಳಿಯಲಿರುವ ಬಿ ಸಾಯಿ ಪ್ರಣೀತ್ ಮತ್ತು ಎಚ್

ಪ್ರಣೋಯ್

ಕಾಶ್ಮೀರ ಕಣಿವೆಯ ಹಲವು ಭಾಗಗಳಲ್ಲಿ ಇಂದು ಶಾಲೆಗಳು ಪುನಾರಂಭಗೊಂಡಿವೆ ನಿರ್ಬಂಧ ಮತ್ತಷ್ಟು ಸಡಿಲಗೊಳಿಸಿರುವ ಹಿನ್ನೆಲೆಯಲ್ಲಿ ಶಿಕ್ಷಕರು ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದಾರೆ

ಬೇಮಿನಾದ ಹಲವು ಕೇಂದ್ರೀಯ ವಿದ್ಯಾಲಯಗಳು ಮತ್ತು ಪೊಲೀಸ್ ಸಾರ್ವಜನಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕಂಡು ಬಂದರು ಬಾರಾಮುಲ್ಲಾ ಜಿಲ್ಲೆಯ ಕೆಲವು ಪಟ್ಟಣಗಳಲ್ಲಿ ಮಾತ್ರ ಶಾಲೆಗಳನ್ನು ಮುಚ್ಚಲಾಗಿದ್ದು ಉಳಿದ ಜಿಲ್ಲೆಗಳಲ್ಲಿ ಶಾಲೆಗಳು ಕಾರ್ಯ ನಿರ್ವಹಿಸುತ್ತಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಎಂದಿನಂತೆ ಶಿಕ್ಷಣ ಸಂಸ್ಡೆಗಳು ಮತ್ತು ವ್ಯಾಪಾರ ವಹಿವಾಟು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಜಮ್ಮು ವಿಭಾಗ ಇಂದು ಸಂಪೂರ್ಣ ಸಾಮಾನ್ಯ ಸ್ಥಿತಿಗೆ ಮರಳಿದೆ ಜಮ್ಮು ವಿಭಾಗದ ಬನಿಹಾಲ್ ಉಪ ವಿಭಾಗ ಹೊರತುಪಡಿಸಿ ರಾಮ್ ಬನ್ ಜಿಲ್ಲೆಯಲ್ಲಿ ಎಲ್ಲ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪೌಢ ಶಾಲೆಗಳು ಇಂದು ಪುನಾರಂಭಗೊಂಡಿವೆ ಗಡಿ ಜಿಲ್ಲೆ ಪೂಂಚ್ನಲ್ಲಿ ಇಂದು ಮಾಧ್ಯಮಿಕ ಶಾಲೆಯವರೆಗಿನ ಎಲ್ಲ ಶಾಲೆಗಳೂ ಪುನಾರಂಭಗೊಂಡಿವೆ

ರೋಹ್ವಕ್ ನಲ್ಲಿ ರಾಲಿ ಉದ್ದೇಶಿಸಿ ಮಾತನಾಡಿದ ಹೂಡಾ ಕೇಂದ್ರ ಸರ್ಕಾರ ಸರಿಯಾದ ಕಾರ್ಯ ಮಾಡಿದರೆ ತಾವು ಬೆಂಬಲ ನೀಡುವುದಾಗಿ ಹೇಳಿದರು

ದೇಶಭಕ್ತಿ ಮತ್ತು ಸ್ವಾಭಿಮಾನದ ವಿಚಾರ ಬಂದಾಗ ತಾವೆಂದೂ ರಾಜೀ ಮಾಡಿಕೊಳ್ಳುವುದಿಲ್ಲ ಎಂದರು ಹೂಡಾ ಅವರು ಪಕ್ಷ ತೊರೆದು ಪ್ರತ್ಯೇಕ ಪಕ್ಷ ಕಟ್ಟುತ್ತಾರೆ ಎಂಬ ಉಹಾಪೋಹದ ಸಂದರ್ಭದಲ್ಲಿ ಈ ಹೇಳಿಕೆ ಬಂದಿರುವುದು ಕುತೂಹಲ ಮೂದಿಸಿದೆ ತಮ್ಮ ವಿರುದ್ದ ತಮ್ಮ ಮಾಜಿ ಮಹಿಳಾ ಸಹೋದ್ಯೋಗಿ ಮಾಡಿರುವ ಲೈಂಗಿಕ ಕಿರುಕುಳ ಆರೋಪ ರದ್ದು ಮಾಡುವಂತೆ ಕೋರಿ ತೆಹೆಲ್ಕಾ ನಿಯತ ಕಾಲಿಕದ ಸ್ಥಾಪಕ ಸಂಪಾದಕ ತರುಣ್ ತೇಜ್ ಪಾಲ್ ಸಲ್ಲಿಸಿದ್ದ ಮನವಿಯನ್ನು ಸುಪ್ರೀಂಕೋರ್ಟ್ ಇಂದು ವಜಾ ಮಾಡಿದೆ ಅರುಣ್ ಮಿಶ್ರಾ ನೇತ್ವತ್ನದ ಪೀಠ ಗೋವಾದ ಕೆಳ ನ್ಯಾಯಾಲಯಕ್ಕೆ ಸಾಧ್ಯವಾದಷ್ನೂ ಆರು ತಿಂಗಳುಗಳ ಒಳಗಾಗಿ ತೇಜ್ವಾಲ್ ವಿರುದ್ದದ ಪ್ರಕರಣದ ವಿಚಾರಣೆ ಪೂರ್ಣಗೊಳಿಸುವಂತೆ ಸೂಚಿಸಿದೆ

ಉನ್ನವೋ ಅತ್ಯಾಚಾರ ಪ್ರಕರಣದ ಸಂತ್ರಸ್ಲೆ ಮತ್ತು ಆಕೆಯ ವಕೀಲರು ಪ್ರಯಾಣಿಸುತ್ತಿದ್ದ ವಾಹನ ಅಪಘಾತ ಕುರಿತಂತೆ ತನಿಖೆ ನಡೆಸುತ್ತಿರುವ ಸಿಬಿಐಗೆ ತನಿಖೆಯನ್ನು ಪೂರ್ಣಗೊಳಿಸಲು ಸುಪ್ರೀಂಕೋರ್ಟ್ ಇಂದು ಮತ್ತೆರೆಡು ವಾರಗಳ ಕಾಲಾವಕಾಶ ನೀಡಿದೆ ಈ ಅಪಘಾತದಲ್ಲಿ ಇಬ್ಬರಿಗೂ ತೀವ್ರ ಸ್ವರೂಪದ ಗಾಯಗಳಾಗಿತ್ತು ಬದುಕುಳಿದಿರುವ ಅತ್ಯಾಚಾರ ಸಂತ್ರಸ್ದೆ ಮತ್ತು ಆಕೆಯ ವಕೀಲರ ಹೇಳಿಕೆಯನ್ನು ಇನ್ನೂ ಪಡೆದುಕೊಳ್ಳಲು ಆಗಿಲ್ಲದಿರುವ ಹಿನ್ನೆಲೆಯಲ್ಲಿ ನಾಲ್ಕುವಾರಗಳ ಕಾಲಾವಕಾಶ ಕೋರಿ ಪ್ರಕರಣದ ತನಿಖೆ ನಡೆಸುತ್ತಿರುವ ಸಿಬಿಐ ಸಲ್ಲಿಸಿದ್ದ ಮನವಿ ಪರಿಗಣಿಸಿದ ನ್ಯಾಯಮೂರ್ತಿ ದೀಪಕ್ ಗುಪ್ತಾ ಮತ್ತು ಅನಿರುದ್ದಾ ಭೋಸ್ ಅವರನ್ನೊಳಗೊಂಡ ಪೀಠ ಈ ಆದೇಶ ನೀಡಿದೆ

ಮೊದಲಿಗೆ ಯುಎಇಗೆ ಭೇಟಿ ನೀಡಲಿರುವ ಪ್ರಧಾನಿ ಅಬುದಾಬಿಯ ರಾಜಕುಮಾರ ಶೇಖ್ ಮೊಹಮದ್ ಬಿನ್ ಝಿಯಿದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಮತ್ತು ಪರಸ್ಬರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಅಂತಾರಾಷ್ಟೀಯ ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ

ಭಾರತದ ವಿದೇಶಾಂಗ ಸಚಿವ ಡಾ

ಜಯಶಂಕರ್ ಹಾಗೂ ನೇಪಾಳದ ವಿದೇಶಾಂಗ ಸಚಿವ ಪ್ರದೀಪ್ ಕುಮಾರ್ ಗ್ಯಾವಾಲಿ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದು ತಮ್ಮ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ ಜಂಟಿ ಆಯೋಗದ ಸಭೆಯಲ್ಲಿ ದ್ವಿಪಕ್ಷೀಯ ವ್ಯವಹಾರ ಸಂಪರ್ಕ ಹಾಗೂ ಆರ್ಥಿಕ ಪಾಲುದಾರಿಕೆ ವ್ಯಾಪಾರ ಮತ್ತು ಸಾಗಣೆ ವಿದ್ಯುತ್ ಹಾಗೂ ಜಲ ಮೂಲಗಳು ಸಂಸ್ಕೃತಿ ವಿದ್ಯಾಭ್ಯಾಸ ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಇತರ ಕ್ಷೇತ್ರಗಳಲ್ಲಿ ಸಹಕಾರ ಕುರಿತು ಚರ್ಚೆ ನಡೆಯಲಿದೆ

ಇದರ ಸಭೆಗಳು ಈಗಾಗಲೇ ಭಾರತ ಮತ್ತು ನೇಪಾಳದಲ್ಲಿ ಜರುಗಿವೆ

ವಿದೇಶಾಂಗ ಸಚಿವ ಜಯಶಂಕರ್ ನೇಪಾಳದ ಅಧ್ಯಕ್ಷರಾದ ಬಿದ್ವಾದೇವಿ ಬಂಡಾರಿ ಮತ್ತು ಪ್ರಧಾನಮಂತಿ ಕೆ ಪಿ ಶರ್ಮಾಓಲಿ ಅವರನ್ನು ಸೌಹಾರ್ಧಯುತವಾಗಿ ಭೇಟಿ ಮಾಡಲಿದ್ದಾರೆ ಜಯಶಂಕರ್ ಅವರಿಗೆ ನೇಪಾಳದ ವಿದೇಶಾಂಗ ಸಚಿವರು ಔತಣಕೂಟ ಏರ್ಪಡಿಸಿದ್ದಾರೆ ಲಿಥುವೇನಿಯಾದಲ್ಲಿರುವ ಭಾರತೀಯ ಸಮುದಾಯ ಎರಡೂ ರಾಷ್ಟ್ರಗಳ ಆರ್ಥಿಕ ಮತ್ತು ಸಾಂಸ್ಕ್ಯತಿಕ ಬಾಂಧವ್ಯವನ್ನು ಬಲಪಡಿಸಲು ಸೇತುವೆಯಂತೆ ಸೇವೆ ಸಲ್ಲಿಸಬೇಕು ಎಂದು ಉಪ ರಾಷ್ಟಪತಿ ಎಂ ವೆಂಕಯ್ಯನಾಯ್ದು ಕರೆ ನೀಡಿದ್ದಾರೆ ಲಿಥುವೇನಿಯಾ ಲಾತ್ಸಿಯಾ ಮತ್ತು ಆಸ್ರೋನಿಯಾ ರಾಷ್ಟಗಳ ಪ್ರವಾಸದಲ್ಲಿರುವ ಉಪರಾಷ್ತ ಪತಿಯವರು ಲಿಥುವೇನಿಯಾದ ರಾಜಧಾನಿ ವಿಲ್ನಿಯಸ್ ನಲ್ಲಿ ನಿನ್ನೆ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು ಲಿಥುವೇನಿಯಾ ಲೇಸರ್ ನವೀಕರಿಸಬಹುದಾದ ಇಂಧನ ಕೃಷಿ ಆಹಾರ ಸಂಸ್ಕರಣೆ ಮತ್ತು ಜೀವ ವಿಜ್ಞಾನ ಕ್ಷೇತ್ರಗಳಲ್ಲಿ ಭಾರತದ ಮಹತ್ವದ ತಾಂತ್ರಿಕ ಪಾಲುದಾರ ರಾಷ್ಟ್ ಎಂದು ಅವರು ಹೇಳಿದರು ಆಸ್ವೇಲಿಯಾದ ನಿಯೋಗ ಇಂದು ದೆಹಲಿಯಲ್ಲಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ಸಚಿವ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿತ್ತು ಭಾರತ ಮತ್ತು ಆಸ್ವೇಲಿಯಾ ದೇಶಗಳ ನಡುವೆ ದಿವ್ಯಾಂಗ ಕ್ಷೇತ್ರದಲ್ಲಿ ಅಂಕಿತ ಹಾಕಲಾಗಿರುವ ತಿಳಿವಳಿಕೆ ಒಪ್ಪಂದದ ಅನುಷ್ಡಾನವನ್ನು ಮುಂದೆ ತೆಗೆದುಕೊಂಡು ಹೋಗುವ ಕುರಿತು ನಿಯೋಗ ಸಚಿವರೊಂದಿಗೆ ಚರ್ಚಿಸಿತು

ಸಾರಿಗೆ ಬಸ್ ಔರಂಗಾಬಾದ್ ನಿಂದ ಶಹಾದಾಗೆ ತೆರಳುತ್ತಿತ್ತು ಗಾಯಾಳುಗಳನ್ನು ದೊಂಡ್ವೆಚ ಉಪ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪ್ರವಾಸೋದ್ಯಮ ಸಚಿವ ಜೈಕುಮಾರ್ ರಾವಲ್ ಸ್ಥಳಕ್ಕೆ ಧಾವಿಸಿದ್ದಾರೆ ಭಾರೀ ಮಳೆ ದೇಶದ ಹಲವು ಭಾಗಗಳಲ್ಲಿ ಅವಾಂತರ ಸ್ಪಷ್ಟಿಸಿದೆ

ಯಮುನಾ ಮತ್ತು ಇತರ ನದಿಗಳು ಉಕ್ಕಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ದೆಹಲಿ ಹರಿಯಾಣ ಪಂಜಾಬ್ ಮತ್ತು ಉತ್ತರ ಪ್ರದೇಶಗಳಲ್ಲಿ ಪ್ರವಾಹದ ಮುನ್ನೆ ಚ್ಚರಿಕೆ ನೀಡಲಾಗಿದೆ

ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಶಿಮ್ಲಾ ಮತ್ತು ಕುಲ್ಲುವಿನಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಫೋಷಿಸಲಾಗಿದೆ

ಭಾರೀ ಮಳಿಯಿಂದ ಹಲವು ಗ್ರಾಮಗಳಲ್ಲಿ ಅವಾಂತರ ಸ್ಪಷ್ಟಿಯಾಗಿದೆ

ಪಂಜಾಬ್ ನ ಅವೋಲ್ ಗ್ರಾಮದಲ್ಲಿ ಭಾರೀ ಮಳೆಯಿಂದಾಗಿ ಮನೆಯೊಂದರ ಛಾವಣಿ ಕುಸಿದು ಒಂದೇ ಕುಟುಂಬದ ಮೂವರು ಮೃತಪಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ ಗಂಗಾ ಜಮುನಾ ಮತ್ತು ಫಾಗ್ರಾ ನದಿಗಳು ತುಂಬಿ ಹರಿಯುತ್ತಿವೆ

ಭಾರತದ ಬಿ ಸಾಯ್ ಪ್ರಣೀತ್ ಪುರುಷರ ಸಿಂಗಲ್ಪ್ ವಿಭಾಗದ ಮೊದಲ ಸುತ್ತಿನಲ್ಲಿ ಕೆನಡಾದ ಜಾಸನ್ ಅಂಥೋನಿ ಹೊಶು ವಿರುದ್ದ ಅಭಿಯಾನ ಆರಂಭಿಸಲಿದ್ದಾರೆ

ಪ್ರಣೋಯ್ ಫಿನ್ನಿಶ್ ಈತು ಒಸ್ನಾರಿ ಹೀನೊ ಅವರನ್ತು ಎದುರಿಸಲಿದ್ದಾರೆ ಮಹಿಳಾ ಸಿಂಗಲ್ಬ್ ವಿಭಾಗದಲ್ಲಿ ಪಿ

ಸಿಂಧೂ ಬಿಡಬ್ಲು ಎಫ್ ಚಾಂಪಿಯನ್ಷಿಪ್ ನಲ್ಲಿ ಮತ್ತೊಂದು ಸ್ವರ್ಣ ಗೆಲ್ಲುವತ್ತ ಎದುರು ನೋಡುತ್ತಿದ್ದಾರೆ ಮೊದಲ ಸುತ್ತಿನಲ್ಲಿ ಬೈ ಪಡೆದಿರುವ ಸಿಂಧೂ ಚೈನೀಸ್ ತೈಪೆಯ ಪೈ ಯು ಪೊ ಅಥವಾ ಬಲ್ಗೇರಿಯಾದ ಲಿಂಡಾ ಜೆಟ್ಟಿರಿ ಅವರನ್ನ ಎದುರಿಸಲಿದ್ದಾರೆ